ಹಾಗೂ ನಮ್ನ ಎಲ್ಲಾ ವಿಜ್ಞಾನಿಗಳು ಮತ್ತು ತಂತ್ರಜ್ಞರಿಗೆ ಇಡೀ ದೇಶ ಋಣಿಯಾಗಿದೆ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ ರಾಷ್ಲೀಯ ಮಾಪನಶಾಸ್ತ ಸಮಾವೇಶವನ್ನು ವಿಡಿಯೋ ಕಾನ್ಪರೆನ್ಸ್ ಮೂಲಕ ಇಂದು ಉದ್ವಾಟಿಸಿ ಅವರು ರಾಷ್ಲೀಯ ಪರಮಾಣು ಸಮಯ ಮಾಪನ ಮತ್ತು ಭಾರತೀಯ ನಿರ್ದೇಶಕ್ ದ್ರವ್ಯ ವ್ಯವಸೈಗಳನ್ನು ರಾಷ್ಟಕ್ಕೆ ಸಮರ್ಪಿಸಿದರು ರಾಷ್ಲೀಯ ಪರಿಸರ ಗುಣಮಟ್ಟ ಶ್ರಯೋಗಾಲಯಕ್ಕೆ ಶಿಲಾನ್ಸಾಸ ನೆರವೇರಿಸಿದರು ಆ ಬಳಿಕ ಮಾತನಾಡಿದ ಅವರು ಭಾರತೀಯ ವಿಜ್ವಾನಿಗಳು ಮತ್ತು ತಂತ್ರಜ್ಞರು ಮಾಡಿರುವ ಸಾಧನೆಗಳು ಪ್ರತಂಸನೀಯ

ಬ್ರ್ಟಾಂಡ್ ಇಂಡಿಯಾಗೆ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆ ಆಧಾರಸ್ವಂಭವಾಗಬೇಕು ಎಂದು ಕರೆ ನೀಡಿದರು ಕೈಗಾರಿಕೋದ್ದಮ ಮತ್ತು ಸಂಸ್ಥೆಗಳ ನಡುವೆ ಸಹಕಾರ ಬಲಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳಿಂದಾಗಿ ವಿಶ್ವದ ಹಲವು ಪ್ರತಿಷ್ಠಿತ ಸಂಶೋಧನಾ ಸಂಶ್ನೆಗಳು ದೇಶದಲ್ಲಿ ತಲೆ ಎತ್ತಲು ಸಹಕಾರಿಯಾಗಿದೆ

ಸಿಎಸ್ಐಆರ್ ಮತ್ತು ದೇಶದ ಇತರ ವಿಜ್ಞಾನ ಸಂಸ್ನೆಗಳು ಜಾಗತಿಕ ಸಾಂಕ್ರಾಮಿಕಕ್ಕೆ ಪರಿಹಾರ ದೊರಕಿಸಿ ಕೊಟ್ಟವೆ ಕೊರೋನಾ ಬಿಕ್ಕಟ್ಲಿನ ವೇಳೆ ಈ ಸಂಸ್ಥೆಗಳು ನಿರ್ವಹಿಸಿದ ಪಾತ್ರದಿಂದ ದೇತ ವ್ಲೆಜ್ಞಾನಿಕ ಸಂಸ್ಥೆಗಳ ಮೇಲೆ ಹೆಚ್ಚು ಗೌರವ ತೊರುತ್ತಿದೆ ಸಿಎಸ್ಐಆರ್ ವಿಜ್ಞಾನಿಗಳು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಕೊರೋನಾ ಸವಾಲಿನ ವಿರುದ್ದ ದೇಶದ ಹೋರಾಟದ ಬಗ್ಗೆ ಚರ್ಚಿಸಬೇಕು ಇದರಿಂದ ಯುವಜನರ ಮನಸ್ಸಿನಲ್ಲಿ ವೈಜ್ಞಾನಿಕ ಆಲೋಚನೆಗಳು ಮೂಡಲು ಸಾಧ್ಯವಾಗಲಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು ದೇತ ಸದ್ದ ಹೊಸ ಸವಾಲುಗಳು ಮತ್ತು ಗುರಿಗಳನ್ನು ಹೊಂದಿದೆ ಈ ನಿಟ್ಟನಲ್ಲಿ ಆತ್ನನಿರ್ಭರ್ ಭಾರತ್ ದೃಷ್ಟಿಕೋನ ಸಾಕಾರಗೊಳ್ಳಲು ಹೊಸ ಮಾನದಂಡಗಳನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಮಾನದಂಡಗಳು ಮತ್ತು ಗುಣಮಟ್ಟಗಳಿಂದ ದೇತದಲ್ಲಿ ಸಾಮರ್ಥ್ಯ ವೃದ್ಧಿ ನಿರ್ಧರಿಸಬಹುದಾಗಿದೆ ದೇತದಲ್ಲಿ ಅನುಸರಿಸುವ ಗುಣಮಟ್ಟ ಮಾನದಂಡಗಳಿಂದ ಭವಿಷ್ಟದ ದಾರಿ ನಿರ್ಧರಿಸಲು ಮತ್ತು ಭವಿಷ್ಣದಲ್ಲಿ ವಿಶ್ವವೇದಿಕೆಯಲ್ಲಿ ದೇಶ ಪ್ರಮುಖ ಪಾತ್ರ ವಹಿಸಲು ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದ್ದಾರೆ ವಿಜ್ಣಾನ ಮತ್ತು ತಂತ್ರಜ್ವಾನ ಸಚಿವ ಡಾ ಹರ್ಷವರ್ಧನ್ ಸಿಎಸ್ಐಆರ್ ಮಹಾನಿರ್ದೇಶಕ ಶೇಖರ್ ಮಾಂಡೆ ಸಮಾವೇಶದಲ್ಲಿ ಉಪಸ್ಥಿತರಿದ್ದರು

ಕಾಯ್ದೆಗಳ ಕುರಿತು ಕೂಲಂಕುಪವಾಗಿ ಚರ್ಚೆ ನಡೆಸಲು ಸರ್ಕಾರ ಿದ್ದವಿದೆ ಮುಂದಿನ ಸಭೆಯಲ್ಲಿ ಅರ್ಥಮೂರ್ಣ ಚರ್ಚೆ ನಡೆದು ಮಾತುಕತೆ ಸಫಲಗೊಳ್ಳುವ ವಿಶ್ವಾಸವಿದೆ ಎಂದು ತಿಳಿಸಿದರು ಸಭೆಯಲ್ಲಿ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಹಾಗೂ ವಿವಿಧ ರೈತಪರ ಸಂಘಟನೆಗಳ ಮುಖಂಡರು ಪಾರ್ಗೊಂಡಿದ್ದರು ವಿದೇಶಾಂಗ ಸಚಿವ ಡಾ

ಜೈಶಂಕರ್ ಮೂರು ದಿನಗಳ ಭೇಟಗಾಗಿ ನಾಳೆ ಶ್ರೀಲಂಕಾಗೆ ತೆರಳಲಿದ್ದಾರೆ ಅಲ್ಲಿ ಅವರು ತಮ್ನ ಸಹವರ್ತಿ ಹಾಗೂ ಶ್ರೀಲಂಕಾದ ನಾಯಕರೊಂದಿಗೆ ದ್ವಿಪಕ್ಷೀಯ ಬಾಂಧವ್ದದ ಕುರಿತು ಮಾತುಕತೆ ನಡೆಸಲಿದ್ದಾರೆ

ಹಾಗೂ ಇವರು ಹೊಸ ವರ್ಷದಲ್ಲಿ ಶ್ರೀಲಂಕಾಗೆ ಭೇಟ ನೀಡುತ್ತಿರುವ ಮೊದಲ ವಿದೇಶಿ ಅತಿಥಿಯಾಗಿದ್ದಾರೆ ಉಭಯ ದೇಶಗಳ ಪರಸ್ಪರ ಸಹಭಾಗಿತ್ವದ ಎಲ್ಲಾ ಕ್ಷೇತ್ರಗಳ ಬಲವರ್ಧನೆಗೆ ಈ ಭೇಟ ಮಹತ್ವದೆನಿಸಿದೆ

ಈ ಎಲ್ಲಾ ವ್ಯಕ್ತಿಗಳನ್ನು ರಾಜ್ಯ ಸರ್ಕಾರಗಳು ನಿಗದಿತ ಆಸ್ಪತ್ರೆಗಳಲ್ಲಿ ಒಂದೊಂದು ಕೊಠಡಿಗಳಲ್ಲಿ ಪ್ರತ್ಯೇಕ ವಾಸದಲ್ಲಿಡಲಾಗಿದೆ ಅವರ ನಿಕಟ ಸಂಪರ್ಕಕ್ಕೆ ಬಂದವರನ್ನು ಕ್ವಾರೆಂಟೈನ್ನಲ್ಲಿಡಲಾಗಿದೆ ಅವರೊಂದಿಗೆ ಪ್ರಯಾಣ ಬೆಳೆಸಿರುವವರು ಕುಟುಂಬ ಸಂಪರ್ಕಕ್ಕೆ ಬಂದವರು ಮತ್ತಿತರರ ಪತ್ತೆಗಾಗಿ ಕ್ರಮ ಕೈಗೊಳ್ಳಲಾಗಿದೆ ರೂಪಾಂತರಿ ಕೊರೊನಾ ಕುರಿತು ತೀವ್ರ ನಿಗಾ ವಹಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ

ಬೆಂಗಳೂರು ಸ್ನಾರ್ಟ ವಿದ್ನುತ್ಭಕ್ತಿ ವಿತರಣಾ ಯೋಜನೆಯ ಪರವಾಗಿ ಹಣಕಾಸು ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ

ಎಸ್ ಮೊಹಾಪಾತ್ರ ಹಾಗೂ ಎಡಿಬಿ ಬ್ವಾಂಕ್ನ ಅಧಿಕಾರಿ ಹೋ ಯೂನ್ ಜೋಂಗ್ ಒಡಂಬಡಿಕೆಗೆ ಸಹಿ ಹಾಕಿದ್ದಾರೆ

ಭೂಅಂತರ್ಗತ ಕೇಬಲ್ ಅಳವಡಿಕೆಯಿಂದ ವಿದ್ಲುಚ್ಲಕ್ತಿ ಸರಬರಾಜು ಉನ್ನತೀಕರಣಗೊಳ್ಳಲಿದೆ ಹಾಗೂ ತಾಂತ್ರಿಕ ಮತ್ತು ಆರ್ಥಿಕ ನಷ್ಟವೂ ಕಡಿಮೆಯಾಗುವುದರೊಂದಿಗೆ ವಿದ್ಯುಚ್ಹಕ್ತಿ ಅಪಘಾತಗಳು ಕಡಿಮೆಯಾಗಲಿವೆ ಎಂದು ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಡಾ ಮೊಹಾಪಾತ್ರ ತಿಳಿಸಿದ್ದಾರೆ ಕೇರಳದ ಕೊಚ್ಚ ಹಾಗೂ ಮಂಗಳೂರು ನಡುವಣ ಸಂಕುಚಿತ ನೈಸರ್ಗಿಕ ಅನಿಲ ಸಿ ಎನ್ ಜಿ ಕೊಳವೆ ಮಾರ್ಗಕ್ಕೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಾಳೆ ಚಾಲನೆ ನೀಡಲಿದ್ದಾರೆ ಒಂದು ರಾಷ್ಷ ಒಂದು ಅನಿಲ ಗ್ರಿಡ್ ರಚನೆಯಲ್ಲಿ ಈ ಯೋಜನೆ ಪ್ರಮುಖ ಮೈಲುಗಲ್ಲಾಗಿದೆ

ಸಮಾರಂಭದಲ್ಲಿ ಕರ್ನಾಟಕ ಕೇರಳ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಪೆಟ್ರೋಲಿಯಂ ಸಚಿವ ಧಮೇಂದ್ರ ಪ್ರಧಾನ್ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದ್ದಾರೆ

ಸಿಎನ್ಜಿ ಸರಬರಾಜು ಯೋಜನೆಯನ್ನು ಕರ್ನಾಟಕದಾದ್ಯಂತ ವಿಸ್ತರಿಸಲು ಉದ್ದೇಶಿಸಲಾಗಿದೆ

ಬೆಂಗಳೂರು ಕೃಷ್ಣಗಿರಿ ನಡುವಿನ ಶೈಪ್ ಲೈನ್ ಯೋಜನೆ ಅಂತಿಮ ಹಂತದಲ್ಲಿದೆ

ಕೇಂದ್ರ ಸರ್ಕಾರ ಎಲ್ಲಾ ಸಚಿವಾಲಯಗಳು ಹಾಗೂ ಇಲಾಖೆಗಳಿಗೆ ಶೀಘವಾಗಿ ಡಿಜಿ ಲಾಕರ್ ಅಳವಡಿಸಿಕೊಳ್ಳುವಂತೆ ನಿರ್ದೇತನ ನೀಡಿದೆ ಎಂದು ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ದೃಷ್ಟಿಕೋನ ಹೊಂದಿರುವ ಸರ್ಕಾರ ಎಲ್ಲಾ ಸೇವೆಗಳು ಸರಳ ಹಾಗೂ ಜನಪರ ವಾಗಿರಬೇಕೆಂದು ಬಯಸುತ್ತದೆ ಎಂದು ಅವರು ತಿಳಿಸಿದ್ದಾರೆ

ಕರ್ನಾಟಕದ ಬೆಂಗಳೂರಿನ ಹೃದಯ ಭಾಗದಿಂದ ಕೆಂಪೇಗೌಡ ಅಂತಾರಾಷ್ಷೀಯ ವಿಮಾನ ನಿಲ್ದಾಣ ಕೆಐಎನ ಹಾಲ್ಟ್ ಸ್ನೇಷನ್ಗೆ ಇಂದಿನಿಂದ ಡೆಮು ರೈಲು ಸಂಚಾರ ಆರಂಭಗೊಂಡಿದೆ

ಆ ಮೂಲಕ ಹೊಸ ಹಾಲ್ಟ್ ಸ್ವೇಷನ್ ಸಾರ್ವಜನಿಕರ ಸೇವೆಗೆ ಲಭ್ಧವಾಯಿತು ಡೆಮು ರೈಲು ಸೇವೆ ಸಾರ್ವಜನಿಕರ ಬಹುದಿನಗಳ ಕನಸಾಗಿತ್ತು

ಬೆಳಗ್ಗೆ ಹೊರಟ ಡೆಮು ರೈಲಿನಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಸಂಸದ ಪಿ ಸಿ ಮೋಹನ್ ಸೇರಿದಂತೆ ಹಲವು ಗಣ್ಯರು ಸಂಚರಿಸಿ ಪರಿತೀಲಿಸಿದರು ಈ ಸಂಬಂಧ ಟ್ವೀಟ್ ಮಾಡಿರುವ ರೈಲ್ವೆ ಸಚಿವ ಪಿಯೂಶ್ ಗೋಯಲ್ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಹಾಲ್ಟ್ ಸ್ಪೇಷನ್ ರೈಲು ನಿಲ್ದಾಣ ಪ್ರಯಾಣಿಕರ ಸೇವೆಗೆ ಇಂದಿನಿಂದ ಮುಕ್ತವಾಗಿದೆ ಇದರಿಂದ ಲಕ್ಷಾಂತರ ಜನರಿಗೆ ಅನುಕೂಲವಾಗಲಿದ್ದು ಜನ ದಟ್ಟಣೆಯನ್ನು ಪರಿಣಾಮಕಾರಿಯಾಗಿ ತಗ್ಗಿಸುವಲ್ಲಿ ಸಹಕಾರಿಯಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಲಿಸುವ ರೈಲು ಸೇವೆ ಆರಂಭಿಸಿರುವುದಕ್ಕೆ ಕೇಂದ್ರ ಸಚಿವ ಡಿ

ಸದಾನಂದಗೌಡ ರೈಲ್ವೆ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದು